ಭಾರತೀಯ ವಿಜ್ಞಾನ ಸಂಸ್ಥೆ ಐ ಐ

ಬಳಿಕ ಪ್ರಧಾನಮಂತ್ರಿಯವರು ಮಾತನಾಡಿ ಉದ್ಯಾನ ನಗರಿ ಬೆಂಗಳೂರು ವಿಜ್ವಾನ ನಗರವಾಗಿಯೂ ರೂಪುಗೊಂಡಿದೆ ಸುಗಮ ಉದ್ಯಮ ಮಾದರಿಯಲ್ಲಿ ಸುಗಮ ವಿಜ್ಞಾನ ಈಸ್ ಆಫ್ ಡುಯಿಂಗ್ ಸೈನ್ಸ್ ವಾತಾವರಣ ನಿರ್ಮಾಣಕ್ಕೆ ಸರ್ಕಾರ ಆದ್ಯತೆ ನೀಡಿದ್ದು ಅಧಿಕಾರತಾಹಿ ಮಧ್ಯಸ್ಥಿಕೆ ಕಡಿಮೆಗೊಳಿಸಲು ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಧಾನಮಂತ್ರಿ ಮೋದಿ ಹೇಳಿದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ವಿಜ್ವಾನ ಸಮ್ಮೇಳನದ ಘೋಷವಾಕ್ಯ ವಿಜ್ವಾನ ಮತ್ತು ತಂತ್ರಜ್ವಾನ ಗ್ರಾಮೀಣಾಭಿವೃದ್ಧಿ ಎಂಬುದಾಗಿದೆ

ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾಕ್ಟರ್ ಹರ್ಷವರ್ಧನ್ ಮಾತನಾಡಿ ದೇತದಲ್ಲಿ ವಿಜ್ಞಾನ ತಂತ್ರಜ್ಞಾನ ಸಂಶೋಧನೆ ಮತ್ತು ನಾವಿನ್ನತೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದ್ದು

ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಂಟಿಯಾಗಿ ಸಂಶೋಧನೆ ಮತ್ತು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಲು ರಾಷ್ಟೀಯ ತಾಂತ್ರಿಕ ಸಂಸ್ಕೆ ಕರ್ನಾಟಕ ಎನ್ಐಟಕೆ ಸುರತ್ಕಲ್ ಮತ್ತು ಭಾರತೀಯ ಬಾಹ್ಕಾಕಾಶ ಸಂಸ್ಕೆ ಇಸ್ತೋ ನಿರ್ಧರಿಸಿವೆ ಇಸ್ತೋ ಸಾಮರ್ಥ್ಯ ನಿರ್ವಹಣಾ ಕಾರ್ಯಕ್ರಮ ವಿಭಾಗದ ನಿರ್ದೇಶಕ ಪಿ ವೆಂಕಟಕೃಷ್ಣನ್ ಮತ್ತು ಎನ್ಐಟಕೆಯ ನಿರ್ದೇಶಕ ಪ್ರೊಫೆಸರ್ ಉಮಾಮಹೇಶ್ವರರಾವ್ ಬೆಂಗಳೂರಿನಲ್ಲಿ ನಿನ್ನೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಇದರ ಅಂಗವಾಗಿ ಇಸ್ತೋ ಸಂಸ್ಥೆ ಎನ್ಐಟಿಕೆಯಲ್ಲಿ ಪ್ರಾದೇಶಿಕ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಲಿದೆ ಇದು ಭವಿಷ್ಠದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಉನ್ನತ ತಂತ್ರಜ್ಞಾನ ಸಂಶೋಧನೆಗೆ ಮುಂದಾಗುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆ ಇರಿಸಲಿದೆ ಈ ಕುರಿತು ಮಾಹಿತಿ ನೀಡಿದ ಇಸ್ತೋ ಸಾಮರ್ಥ್ಯ ನಿರ್ವಹಣಾ ನಿರ್ದೇಶಕ ಪಿ ವೆಂಕಟಕೃಷ್ಣನ್ ಪ್ರಾದೇಶಿಕ ಅಧ್ಯಯನ ಕೇಂದ್ರವು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಂತೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಪೋತ್ಸಾಹ ನೀಡಲಿದೆ

ರಾಜ್ಞದ ಅಭಿವೃದ್ದಿಗೆ ಸಂಬಂಧಿಸಿದ ಬೇಡಿಕೆಗಳಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಕಾರಾತ್ಕವಾಗಿ ಸ್ಪಂದಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಸ್ಪಷ್ಪಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡುತ್ತಿದ್ದು ಈ ಬಗ್ಗೆ ದಿಲ್ಲಿ ಭೇಟ ವೇಳೆ ವಿಸ್ತತವಾಗಿ ಚರ್ಚೆ ನಡೆಸಲು ಹಾಗೂ ಇಲಾಖಾವಾರು ಕೇಂದ್ರ ಸಚಿವರುಗಳಿಗೆ ಪ್ರಸ್ತಾವ ಸಲ್ಲಿಸಲು ಪ್ರಧಾನಿಯವರು ಸೂಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ

ರಾಜ್ಯದಲ್ಲಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಉಂಟಾದ ಭಾರೀ ಪ್ರವಾಹವನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಧಾನಮಂತ್ರಿಯವರನ್ನು ಒತ್ತಾಯಿಸಿದ್ದಾರೆ

ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದು ರಾಜ್ಯದಿಂದ ಕೇಂದ್ರ ಕಟ್ಟಿಸಿಕೊಂಡಿರುವ ತೆರಿಗೆ ಬಾಬತ್ತನ್ನಾದರೂ ಹಿಂದಿರುಗಿಸಿದರೆ ಮಳೆ ಹಾಗೂ ನೆರೆ ಸಂತ್ರಸ್ತರ ಬದುಕು ಕಟ್ಟಕೊಡಬಹುದು ಈ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳುವಂತೆ ಪ್ರಧಾನಿಯವರನ್ನು ಅವರು ಆಗ್ರಹಿಸಿದ್ದಾರೆ ರಾಜ್ಞದ ಆಶಾ ಕಾರ್ಯಕರ್ತೆಯರ ಸಮಸ್ಥೆಗೆ ಸ್ವಂದಿಸಲು ಸರ್ಕಾರ ಸಿದ್ದವಿದೆ ಮುಷ್ಕರವನ್ನು ಹಿಂಪಡೆದು ಕರ್ತವ್ಯಕ್ಷ ಹಾಜರಾಗುವಂತೆ ಆರೋಗ್ಯ ಖಾತೆ ಸಚಿವ ಬಿ ಶ್ರೀರಾಮುಲು ಹೊಸದಿಲ್ಲಿಯಲ್ಲಿ ಮನವಿ ಮಾಡಿದ್ದಾರೆ

ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿ ಶೀಘದಲ್ಲೇ ಈ ಬೇಡಿಕೆಯನ್ನು ಈಡೇರಿಸುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಭವಿಷ್ಣದ ಆಹಾರ ಎಂದೇ ಪರಿಗಣಿಸಲಾದ ಗಡ್ಡೆ ಗೆಣಸುಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಖನಿಜ ಲವಣಗಳು ಜೀವಸತ್ವಗಳು ನಾರಿನಾಂಶ ಹಾಗೂ ಆಂಟಿ ಆಕ್ಸಡೆಂಟ್ಸ್ ಹೊಂದಿವೆ ಕುಣಬಿ ಅಭಿವೃದ್ಧಿ ಸಂಘ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಜೊಯ್ನಾ ತಾಲೂಕು ಗಡ್ನೆ

ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಮೇಳದ ಸಂಘಟಕರಾದ ಜಯಾನಂದ ಡೇರೇಕರ

ಈ ಹೊಸ ವ್ಯವಸ್ಥೆ ಇಡೀ ರಾಷ್ಟದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಅನು ನಗೊಳ್ಳುತ್ತಿದೆ ಎಂದು ಧಾರವಾಡ ಜಿಲ್ಲಾ ಪಂಚಾಯ್ತಿ ಸಿ ಇ

ಸತೀಶ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಬೆಂಗಳೂರಿನಲ್ಲಿ ನಿನ್ನೆ ಲೋಕೋಪಯೋಗಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸುಗಮ ವಿಜ್ಣಾನ ಈಸ್ ಆಫ್ ಡುಯಿಂಗ್ ಸೈನ್ಸ್ ವಾತಾವರಣ ನಿರ್ಮಿಸುವುದು ಕೇಂದ್ರದ ಆದ್ಮತೆ ಪ್ರಧಾನಮಂತ್ರಿ

ಆಶಾ ಕಾರ್ಯಕರ್ತೆಯರ ಸಮಸ್ಥೆಗೆ ಸ್ವಂದಿಸಲು ಸರ್ಕಾರ ಸಿದ್ಧ ಮುಷ್ಕರ ಕೈಬಿಡುವಂತೆ ಆರೋಗ್ಯ ಖಾತೆ ಸಚಿವರ ಮನವಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು